ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದಾರೆ ಈ ಶ್ಪಂಗಸಭೆಯನ್ನು ವರ್ಚುವಲ್ ವೇದಿಕೆ ಮೂಲಕ ರಷ್ಲಾ ಆಯೋಜಿಸಿದೆ ಜಾಗತಿಕ ಸ್ಹಿರತೆ ಭದ್ರತೆ ನಾವಿನ್ಲತೆಯ ಪ್ರಗತಿ ಈ ಬಾರಿಯ ಶ್ವಂಗಸಭೆಯ ಧ್ಲೆಯವಾಕ್ಲವಾಗಿದ್ದು ಬ್ರಿಕ್ಸ್ ರಾಷ್ಲಗಳ ನಡುವೆ ಸಹಕಾರ ಪರಸ್ವರ ಹಿತಾಸಕ್ತಿ ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ

ಡಿಜೆಟಲ್ ಮಾಧ್ವಮದ ಮೂಲಕ ಸುದ್ವಿ ಪ್ರಚಲಿತ ವಿದ್ದಮಾನಗಳನ್ನು ಪ್ರಸಾರ ಮಾಡಲು ಅವಕಾಶ ಕಲ್ಪಿಸಿದ್ದು

ಸಂಬಂಧಪಟ್ಟವರು ಬಂಡವಾಳ ಹೂಡಿಕೆಗೆ ಅರ್ಜೆ ಸಲ್ಲಿಸಬಹುದು ಎಂದು ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ ಕಂಪನಿಯ ಹೆಸರು ವಿಳಾಸ ತಾವು ಹೊಂದಿರುವ ಷೇರು ಬಂಡವಾಳ ಹಾಗೂ ಕಂಪನಿಯ ನಿರ್ದೇಶಕರ ವಿವರಗಳನ್ನು ಅರ್ಜಿಯಲ್ಲಿ ಅಡಕಗೊಳಸುವುದು ಕಡ್ಡಾಯವಾಗಿದೆ ಪ್ಯಾನ್ ಸಂಖ್ಯೆ ಕಂಪನಿಯ ಇತ್ತೀಚಿನ ಲೆಕ್ಕಪರಿಶೋಧನ ವರದಿಯನ್ನೂ ಸಹ ನೀಡಬೇಕಾಗಿದೆ ವಿದೇಶಿ ಬಂಡವಾಳ ತೊಡಗಿಸುವ ಕಂಪನಿ ಕೇಂದ್ರ ಸರ್ಕಾರದಿಂದ ಪೂರ್ವಾನುಮತಿ ಪಡೆಯಬೇಕಾಗುತ್ತದೆ ವಿದೇಶಿ ಹೂಡಿಕೆ ಪೋರ್ಟಲ್ ಡಿಪಿಐಐಟಿಗೆ ಈ ಎಲ್ಲಾ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ

ಈ ವೇಳೆ ಆಯೋಗದ ಅಧ್ಯಕ್ಷರಾದ ಎನ್ ಕೆ ಸಿಂಗ್ ಸದಸ್ಗರಾದ ಅಜಯ್ ನಾರಾಯಣ್ ಜಾ ಅನೂಪ್ ಸಿಂಗ್ ಡಾ ಅಶೋಕ್ ಲಾಹಿರಿ ಮತ್ತು ಡಾ ರಮೇಶ್ ಚಂದ್ ಅವರೊಂದಿಗೆ ಆಯೋಗದ ಕಾರ್ಯದರ್ಶಿ ಅರವಿಂದ್ ಮೆಹತಾ ಹಾಜರಿದ್ದರು ಆಯೋಗವು ಇಂದು ತನ್ನ ವರದಿಯನ್ನು ಹಣಕಾಸು ಸಚಿವರಿಗೆ ಸಲ್ಲಿಸಲಿದೆ ಮಹಾರಾಷ್ಟದಲ್ಲಿ ಧಾರ್ಮಿಕ ಸ್ವಳಗಳು ಮತ್ತು ದೇವಾಲಯಗಳನ್ನು ಸಾರ್ವಜನಿಕ ಪ್ರವೇಶಕ್ಕೆ ಮುಕ್ತಗೊಳಿಸಲಾಗಿದೆ ಕೋವಿಡ್ ಸೋಂಕು ನಿಯಂತ್ರಣ ಉದ್ದೇಶದಿಂದ ಸಾರ್ವಜನಿಕರ ಪ್ರವೇಶ ನಿರ್ಬಂಧಿಸಲಾಗಿತ್ತು ಇದೀಗ ಎಂಟು ತಿಂಗಳ ನಂತರ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ದೇವಸ್ಥಾನಗಳಿಗೆ ಪ್ರವೇಶ ಕಲ್ಪಿಸಲಾಗಿದೆ ಮಹಾರಾಷ್ಷದ ಶಿರಡಿ ಸಾಯಿಬಾಬಾ ಪಂಡರಾಪುರದ ವಿಕಲ್ಮಂದಿರ ತುಳಜಿ ಭವಾನಿ ಸಿದ್ದಿವಿನಾಯಕ ದೇವಸ್ಥಾನ ಮಹಾಲಕ್ಷ್ಮೀ ಮುಂಬಾದೇವಿ ದೇವಾಲಯಗಳು ಹಾಜಿ ಅಲಿ ದರ್ಗಾ ಮಹಿಮ್ ಚರ್ಚ್ಗಳಿಗೆ ಪ್ರವೇಶ ಕಲ್ಪಿಸಲಾಗಿದೆ ಭಕ್ತಾದಿಗಳು ಸೋಂಕು ನಿಯಂತ್ರಣ ಕ್ರಮಗಳನ್ನು ಅನುಸರಿಸುತ್ತಿದ್ದು ಶಿಸ್ತು ಪ್ರದರ್ಶನ ಮಾಡುತ್ತಿದ್ದಾರೆ ಎಲ್ಲೆಡೆ ಸೋಂಕು ನಿಯಂತ್ರಣ ಕ್ರಮಗಳಿಗೆ ಆದ್ಲತೆ ನೀಡಲಾಗಿದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ ಬಿಹಾರ ಮುಖ್ಯಮಂತ್ರಿಯಾಗಿ ನಿತೀಶ್ಕುಮಾರ್ ಪದಗ್ರಹಣ ಮಾಡಿದ್ಗಾರೆ ಏಳನೇ ಬಾರಿಗೆ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದು ಬಿಹಾರ ರಾಜ್ಲಪಾಲ ಫಗು ಚೌವಾಣ್ ಗೋಪ್ಲತಾ ಶ್ರತಿಜ್ವಾನಿಧಿ ಬೋಧಿಸಿದರು ಬಿಜೆಪಿ ಶಾಸಕಾಂಗ ನಾಯಕ ತಾರ್ಕಿಶೋರ್ ಪ್ರಸಾದ್ ಹಾಗೂ ಉಪನಾಯಕರಾದ ರೇಣುದೇವಿ ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದರು

ಅದರಲ್ಲಿ ಏಳು ಮಂದಿ ಬಿಜೆಪಿ ಐವರು ಜೆಡಿಯು ವಿಕಾಸ್ಶೀಲ್ ಇನಾನ್ ಪಾರ್ಟಿ ಹಾಗೂ ಹಿಂದುಸ್ನಾನಿ ಅವಾಮಿ ಮೋರ್ಚದ ತಲಾ ಒಬ್ಬರು ಸಂಪುಟಕೆ ಸೇರ್ಪಡೆಯಾಗಿದ್ದಾರೆ ಬಿಜೆಪಿಯಿಂದ ಮಂಗಲ್ಪಾಂಡೆ ರಾಮ್ಸೂರತ್ಕುಮಾರ್ ಜೀವೇಶ್ಕುಮಾರ್ ರಾಮ್ಪ್ರೀತ್ ಪಾಸ್ನಾನ್ ಮತ್ತು ಅಮರೇಂದ್ರ ಪ್ರತಾಪ್ ಸಿಂಗ್ ಚೆಡಿಯುನಿಂದ ವಿಜಯಕುಮಾರ್ ಚೌಧರಿ ಶೀಲಾಕುಮಾರಿ ಅಶೋಕ್ಕುಮಾರ್ ಚೌಧರಿ ವಿಜಯೇಂದ್ರ ಪ್ರಸಾದ್ ಯಾದವ್ ಮತ್ತು ಮೇವಾಲಾಲ್ ಚೌಧರಿ ಹಿಂದೂಸ್ತಾನ್ ಅವಾಮಿ ಮೋರ್ಚದ ಸಂತೋಷ್ಕುಮಾರ್ ಮತ್ತು ವಿಕಾಸ್ಶೀಲ್ ಇನ್ನಾನ್ ಪಾರ್ಟಿಯ ಮುಖೇಶ್ ಸನ್ನಿ ಸಚಿವರಾಗಿ ಅಧಿಕಾರ ಸ್ನೀಕಾರ ಮಾಡಿದ್ದಾರೆ

ಈ ಸಮಾರಂಭದಲ್ಲಿ ಬಿಜೆಪಿ ರಾಷ್ಸೀಯ ಅಧ್ಯಕ್ಷ ಜೆ

ನಡ್ನಾ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಕೇಂದ್ರ ಗ್ನಹ ಖಾತೆ ರಾಜ್ಲಸಚಿವ ನಿತ್ಯಾನಂದ ರ್ಲೆ ಬಿಹಾರದಲ್ಲಿ ಬಿಜೆಪಿ ಉಸ್ತುವಾರಿ ಭೂಪೇಂದ್ರ ಯಾದವ್ ಹಾಗೂ ದೇವೇಂದ್ರ ಫಡ್ಬವೀಸ್ ಉಪಸ್ಥಿತರಿದ್ದರು ಪಾಟ್ನಾದಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ನಿತೀಶ್ಕುಮಾರ್ ಅವಿರೋಧವಾಗಿ ಎನ್ಡಿಎ ಶಾಸಕಾಂಗ ನಾಯಕರಾಗಿ ಆಯ್ಲೆಯಾಗಿದ್ದರು

ಇದೀಗ ಸ್ಥಳೀಯ ಉತ್ಪನ್ನಗಳಿಗೆ ಮಾನ್ಗತೆ ದೊರಕಿಸಲು ವಿಶೇಷ ಗಮನ ಹರಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನವಿ ಮಾಡಿದರು

ಹೊಸ ವರ್ಷ ಆದ್ವಾತ್ಮಿಕ ಸ್ಪೂರ್ತಿಗೆ ನಾಂದಿ ಹಾಡಿದೆ ಗುಜರಾತ್ನಲ್ಲಿ ಇಬ್ಬರು ಮಹಾನ್ ಚೇತನಗಳು ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದಾರೆ ಒಬ್ಬರು ರಾಜಕೀಯ ಮುತ್ತದಿ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಮತ್ತೊಬ್ಬರು ಆಚಾರ್ಯ ವಿಜಯ ವಲ್ಲಭ ಮಹಾರಾಜ್ ಎಂದು ಬಣ್ಣೆಸಿದರು ಈ ಮತ್ತಳ ಇಡೀ ಜಗತ್ತಿಗೆ ಶಾಂತಿ ಮತ್ತು ಅಹಿಂಸೆಯ ಸ್ವೂರ್ತಿಯಾಗಲಿದೆ ಆಚಾರ್ಯ ವಲ್ಲಭ ಅವರು ದೇಶದ ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಾವಲಂಭನೆ ಸಾಧಿಸಲು ಅಡಿಗಲ್ಲು ಹಾಕಿದ್ದಾರೆ ಈ ಸಂಸ್ಥೆಗಳ ಮೂಲಕ ಮಹಿಳೆಯರ ಶಿಕ್ಷಣಕ್ಕೂ ಬುನಾದಿ ಹಾಕಿದ್ದಾರೆ ಭಾರತ ಸದಾಕಾಲ ಶಾಂತಿ ಅಹಿಂಸೆ ಮಾನವೀಯ ಪಥದಲ್ಲಿ ಸಾಗಿದೆ ಜಗತ್ತು ಈ ಮಾರ್ಗದಿಂದ ಪ್ರೇರಣೆ ಪಡೆದಿದ್ದು ಇದೀಗ ಮತ್ತೊಮ್ನೆ ಭಾರತದತ್ತ ನೋಡುವಂತಾಗಿದೆ ಎಂದರು

ಪ್ರಮಾಣಿತ ಪರೀಕ್ಷೆ ಹಾಗೂ ಪತ್ತೆ ಕಾರ್ಯಗಳ ಪರಿಣಾಮಕಾರಿ ಅನುಷ್ಣಾನದಿಂದ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆ ಹಾಗೂ ಮರಣ ಶ್ರಮಾಣದಲ್ಲಿ ಇಳಕೆಯಾಗಲು ಕಾರಣವಾಗಿದೆ ಎಂದು ಸಚಿವಾಲಯ ಹೇಳಿದೆ

ಭಾರತ ಕೌಶಲ್ಲಯುಕ್ತ ಮಾನವ ಸಂಪನ್ಮೂಲ ಕೇಂದ್ರವಾಗಿ ಹೊರ ಹೊಮ್ನಲು ಉನ್ನತ ಶಿಕ್ಷಣ ಸಂಸ್ಟೆಗಳು ಪ್ರಮುಖ ಪಾತ್ರ ವಹಿಸಬೇಕೆಂದು ಉಪರಾಷ್ಲಪತಿ ಎಂ ವೆಂಕಯ್ಲನಾಯ್ಡು ಕರೆ ನೀಡಿದ್ದಾರೆ ದೇಶ ಸ್ವಾವಲಂಬಿಯಾಗಲು ಹಾಗೂ ಜಾಗತಿಕ ಕೇಂದ್ರವಾಗಿ ಹೊರ ಹೊಮ್ನಲು ಶಿಕ್ಷಣ ಸಂಸ್ಥೆಗಳು ಕೊಡುಗೆ ನೀಡಬೇಕು ಎಂದು ಹೇಳಿದ್ದಾರೆ ಹೈದ್ರಾಬಾದ್ ವಿಶ್ವವಿದ್ಯಾಲಯದ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು ಎಲ್ಲ ನಿರೀಕ್ಷೆಗಳನ್ನು ಸಕಾರಗೊಳಿಸಲು ನೂತನ ರಾಷ್ಟೀಯ ಶಿಕ್ಷಣ ನೀತಿ ಕೀಲಿ ಕ್ಷೆ ಆಗಿದೆ ಎಂದರು ಅನಕ್ಷರತೆ ಮಹಿಳೆಯರ ಮೇಲಿನ ದೌರ್ಜನ್ಲ ಲಿಂಗತಾರತಮ್ಲದಂತಹ ಸಮಸ್ನೆಗಳನ್ನು ನಿವಾರಿಸಲು ಯುವ ಸಮೂಹ ಮುಂದಾಗಬೇಕು ಮುಂದಿನ ಪೀಳಗೆಯಲ್ಲಿ ಕ್ರಿಯಾಶೀಲತೆ ಮತ್ತು ಸಂಶೋಧನೆ ಮನೋಭಾವನೆಯನ್ನು ಮೂಡಿಸಲು ಯುವ ಶಕ್ತಿ ಕಾರ್ಯೋನ್ಮಬವಾಗಬೇಕೆಂದು ಹೇಳಿದರು

ಈ ಪರಿಸ್ಹಿತಿಯಲ್ಲಿ ಪ್ರತಿಯೊಬ್ಲರು ಕೋವಿಡ್ ನಿಯಂತ್ರಣ ಮಾರ್ಗಸೂಚಿಯನ್ನು ಪರಿಪಾಲಿಸಬೇಕು ಎಂದು ಉಪರಾಷ್ಲಪತಿ ಎಂ ವೆಂಕಯ್ಲ ನಾಯ್ದು ಸಲಹೆ ಮಾಡಿದರು ಪಿಂಚಣಿದಾರರು ತಮ್ನ ಪಿಂಚಣಿ ಸೌಲಭ್ಯ ಪಡೆಯಲು ಡಿಜೆಟಲ್ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಲು ಉದ್ದೋಗಿಗಳ ಭವಿಷ್ಣನಿಧಿ ಸಂಘಟನೆ ಇಪಿಎಫ್ಓ ಹಲವು ಅವಕಾಶಗಳನ್ನು ಕಲ್ಪಿಸಿದೆ ತಮ್ನ ಮನೆಯ ಸಮೀಪವಿರುವ ಇಪಿಎಫ್ಓ ಕಚೇರಿಗಳು ಬ್ಲಾಂಕ್ ಶಾಖೆಗಳು ಅಂಚೆ ಕಚೇರಿಗಳಲ್ಲೂ ಜೀವನ್ ಪ್ರಮಾಣಪತ್ರವನ್ನು ಸಲ್ಲಿಸಬಹುದಾಗಿದೆ

ಇಂಡಿಯಾ ಪೋಸ್ಟ್ ಪೇಮೆಂಟ್ಲ್ ಬ್ಯಾಂಕ್ ಪಿಂಚಣಿದಾರರ ಮನೆ ಬಾಗಿಲಿನಲ್ಲೇ ಡಿಜಿಟಲ್ ಲೈಪ್ ಸರ್ಟಫಿಕೆಟ್ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ ಇತ್ತೀಚಿನ ಮಾರ್ಗಸೂಚಿಯಂತೆ ಪಿಂಚಣಿದಾರರು ತಮ್ಮ ಡಿಜಿಟಲ್ ಲೈಷ್ ಸರ್ಟಫಿಕೆಟ್ ಅನ್ನು ವರ್ಷದ ಯಾವುದೇ ದಿನದಂದು ಸಲ್ಲಿಸಬಹುದಾಗಿದ್ದು